ಎಸ್ ಯಡಿಯೂರಪ್ಪ ಇಂದು ತುಮಕೂರಿಗೆ ಆಗಮಿಸಿ ಸಮಾರಂಭ ನಡೆಯುವ ಸ್ಥಳ ಪರಿಶೀಲನೆ ನಡೆಸಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಸರ್ಕ್ಯೂಟ್ ಹೌಸ್ನಲ್ಲಿ ನಡೆದ ಸಭೆಯಲ್ಲಿ ಸಚವರಾದ ಜೆ

ಮಾಧುಸ್ವಾಮಿ

ಸೋಮಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು

ಮಾತ್ರವಲ್ಲ ತುಮಕೂರು ಸಿದ್ಲಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಗದ್ದುಗೆಗೆ ಗೌರವ ಸಲ್ಲಿಸಲಿದ್ದಾರೆ ಇದೇ ವೇಳೆ ಅಲ್ಲಿನ ವಿದ್ಯಾರ್ಥಿಗಳನ್ನು ಉದ್ದೇತಿಸಿ ಭಾಷಣ ಮಾಡಲಿದ್ದಾರೆ

ಬೆಂಗಳೂರಿನ ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ಸ್ಟೀಟ್ ಕೋರಮಂಗಲ ಸೇಂಟ್ ಮಾರ್ಕ್ಸ್ ರಸ್ತೆ ಇಂದಿರಾನಗರ ಮತ್ತಿತರ ಕಡೆಗಳಲ್ಲಿ ರಸ್ತೆಗಳು ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿದ್ದು ಇಂದು ರಾತ್ರಿ ಹೆಚ್ಚನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಇಲ್ಲಿ ಸೇರುವುದರಿಂದ ಸಿಸಿಟಿವಿ ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ

ಸುರಕ್ಷತೆ ದೃಷ್ಷಿಯಿಂದ ನಗರದೆಲ್ಲೆಡೆ ಒಂದು ಸಾವಿರದ ಐನೂರು ಕಣ್ಗಾವಲು ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ

ತುರ್ತು ಸಂದರ್ಭಗಳನ್ನು ನಿಭಾಯಿಸಲು ವಾಟರ್ ಜೆಟ್ ಆಂಬುಲೆನ್ಸ್ಗಳ ವ್ಯವಸ್ಠೆಯನ್ನೂ ಮಾಡಲಾಗಿದೆ

ಇನ್ನು ಮೂರು ತಿಂಗಳಲ್ಲಿ ನಿಗದಿತ ಗುರಿ ಸಾಧಿಸಲಾಗುವುದು ಎಂದು ಸಚಿವರು ತಿಳಿಸಿದರು ಕರ್ನಾಟಕ ಮತ್ತು ಮಹಾರಾಷ್ಟ ಗಡಿಗೆ ಸಂಬಂಧಿಸಿ ಮಹಾಜನ್ ಆಯೋಗ ನೀಡಿದ ಶಿಫಾರಸ್ಸನ್ನು ಉಭಯ ರಾಜ್ಯಗಳು ಒಪ್ಪಿಕೊಳ್ಳುವುದಾಗಿ ಹೇಳಿದ್ದವು ಆದರೆ ಇತ್ತೀಚೆಗೆ ಮಹಾರಾಷ್ವ ಸರ್ಕಾರ ಮತ್ತು ಕೆಲವು ಸಂಘಟನೆಗಳು ಗಡಿ ವಿಷಯದಲ್ಲಿ ನಿರಂತರ ತಕರಾರು ತೆಗೆಯುತ್ತಿರುವುದು ಖಂಡನೀಯ ಎಂದು ಒರಿಯ ಸಾಹಿತಿ ನಾಡೋಜ ಪ್ರೊ ಬರಗೂರು ರಾಮಚಂದ್ರಪ್ಪ ಹೇಳಿದ್ದಾರೆ ಇತ್ತೀಚೆಗೆ ಗಡಿಯಲ್ಲಿ ಕನ್ನಡ ಧ್ವಜಕ್ಕೆ ಬೆಂಕಿ ಹಚ್ಚಿರುವುದು ಕೂಡ ಖಂಡನೀಯ ಇದು ಸೌಹಾರ್ದಕ್ಕೆ ಧಕ್ಷೆ ತರುವ ಕೃತ್ಯವಾಗಿದ್ದು ಎರಡೂ ರಾಜ್ಯಗಳ ಜನಸಾಮಾನ್ಯರ ಸೌಹಾರ್ದಕ್ಕೆ ಕಿಚ್ಚು ಹಚ್ಚುವ ಕೃತ್ಯಗಳು ಯಾವತ್ತೂ ಉಚಿತವಲ್ಲ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಬೆಂಗಳೂರಿನ ರಾಜ್ಯ ಬಿಜೆಪಿ ಕಾರ್ಯಾಯಲದಲ್ಲಿಂದು ವಿವಿಧ ಮೋರ್ಚಾಗಳ ವಿಶೇಷ ಸಭೆ ನಡೆಯಿತು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ತಿಗಳಾದ ಎನ್ ರವಿಕುಮಾರ್ ಮಹೇಶ್ ಟೆಂಗಿನಕಾಯಿ ಉಪಾಧ್ವಕ್ಷರಾದ ನಿರ್ಮಲ್ ಕುಮಾರ್ ಸುರಾನ ಕುಡಚಿ ಶಾಸಕ ಪಿ ರಾಜೀವ್ ಮತ್ತಿತರರು ಉಪಸ್ಟಿತರಿದ್ದರು ಇದೇ ಸಂದರ್ಭದಲ್ಲಿ ದಿವಂಗತ ಪೇಜಾವರ ವಿಶ್ವೇಶತೀರ್ಥ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ದಾವಣಗೆರೆಯಲ್ಲಿಂದು ಪ್ರಸವ ಪೂರ್ವ ಲಿಂಗ ಪತ್ತೆ ಮತ್ತು ಗರ್ಭಪಾತ ನಿಷೇಧ ಕುರಿತ ಕೇಂದ್ರ ಸರ್ಕಾರದ ಕಾಯಿದೆ ಬಗ್ಗೆ ಜಿಲ್ಲೆಯ ಸರ್ಕಾರಿ ಮತ್ತು ಖಾಸಗಿ ವೈದ್ಯರಿಗೆ ತರಬೇತಿ ಹಮ್ಮಿಕೊಳ್ಳಲಾಗಿತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆಂಗಬಾಲಯ್ಯ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿ ಹೆಣ್ಣು ಮಕ್ಕಳ ರಕ್ಷಣೆ ಆರೋಗ್ಯ ಪಾಗೂ ಶಿಕ್ಷಣ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಹಲವಾರು ಹೊಸ ಕಾನೂನುಗಳನ್ನು ಜಾರಿಗೆ ತಂದಿದ್ದು ಅವುಗಳ ಅನುಷ್ಠಾನದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕಟಿಬದ್ದರಾಗಿರಬೇಕು ಎಂದರು ಜಿಲ್ಲಾಧಿಕಾರಿ ಮಹಾಂತೇಶ ಬೀಳಗಿ ಮಾತಮಾಡಿ ದಾವಣಗೆರೆ ಜಿಲ್ಲೆಯಲ್ಲಿ ಲಿಂಗಪತ್ತೆ ಮಾಡುವ ಕೇಂದ್ರಗಳ ಮೇಲೆ ಜಿಲ್ಲಾಡಳಿತ ನಿಗಾವಹಿಸಿದೆ ಒಂದು ವೇಳೆ ಲಿಂಗಪತ್ತೆಯಂಥ ಕಾನೂನು ಬಾಹಿರ ಕೃತ್ಯಕ್ಕೆ ಮುಂದಾದರೆ ಅಂಥ ಕೇಂದ್ರಗಳ ವಿರುದ್ಧ ತ್ರಮ ಕೈಗೊಳ್ಳಲಾಗುವುದು ಎಂದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಾನೂನು ತಿಳುವಳಕೆಯನ್ನು ಪ್ರತಿಯೊಬ್ಬರು ಹೊಂದಿದಾಗ ಮಾತ್ರ ಸುಶಿಕ್ಷಿತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹೇಳಿದರು ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನು ಸಾರುವ ಹಂಪಿ ಉತ್ಸವದ ಜ

ಉತ್ಸವಕ್ಕೆ ವೇದಿಕೆಗಳ ನಿರ್ಮಾಣ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಕಾರ್ಯಭರದಿಂದ ಸಾಗುತ್ತಿದೆ ಮತ್ತೊಂದೆಡೆ ಉತ್ಸವದ ಪ್ರಚಾರದ ಕಾರ್ಯಗಳು ಸಹ ನಡೆಯುತ್ತಿವೆ